ದೇಶದ ರಕ್ಷಣಾ ವಲಯದಲ್ಲಿ ವಿದೇಶಿ ತಂತ್ರಜ್ಞಾನವನ್ನು ಆಮದು ಮಾಡಿಕೊಳ್ಳುವ ಅನಿವಾರ್ಯತೆಯಿಂದ ದೇಶ ಹೊರಬರಬೆಕಿದೆ ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಪ್ರತಿಪಾದಿಸಿದ್ದಾರೆ ಬೆಂಗಳೂರಿನ ಹೊರವಲಯದಲ್ಲಿಂದು ಕೇಂದ್ರೀಯ ಪ್ಲಾಸ್ಸಿಕ್ ಇಂಜಿನಿಯರಿಂಗ್ ಮತ್ತು ಸಂಶೋಧನಾ ಸಂಸ್ಟೆ ಸಿಪೆಟ್ನ ನೂತನ ಸಂಶೋಧನಾ ಮತ್ತು ತರಬೇತಿ ಕೇಂದ್ರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ರಕ್ಷಣಾ ವಲಯಗಳಿಗೆ ಉಪಯುಕ್ತವಾಗುವಂತಹ ಉಪಕರಣ ಹಾಗೂ ಅಸ್ತಗಳ ತಯಾರಿಕೆಗೆ ಬೇಕಾಗುವ ಪ್ಲಾಸ್ಟಿಕ್ ತಂತ್ರಜ್ಞಾನವನ್ನು ಸಿಪೆಟ್ ಸಂಸ್ಥೆ ಅಭಿವೃದ್ದಿಪಡಿಸುತ್ತಿರುವುದು ಉತ್ತಮ ವಿಚಾರ ಎಂದು ಅವರು ಹೇಳಿದರು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿ ವಿ ಸದಾನಂದ ಗೌಡ ಮಾತನಾಡಿ ಬೆಂಗಳೂರು ಮಹಾನಗರದ ಪ್ಲಾಸ್ಟಿಕ್ ತ್ಯಾದ್ಯವನ್ನು ಮರುಬಳಕೆ ಮಾಡಲು ಸಿಪೆಟ್ ಸಂಸ್ಥೆ ಅಗತ್ಯ ತಂತ್ರಜ್ಞಾನ ಪೂರೈಸಲು ಸಿದ್ದವಿದ್ದು ನಗರದಲ್ಲಿ ಐದು ಎಕರೆ ಜಾಗ ನೀಡಿದರೆ ಆರು ತಿಂಗಳಲ್ಲಿ ಪ್ಲಾಸ್ಟಿಕ್ ಸಂಸ್ಕರಣ ಫಟಕ ನಿರ್ಮಿಸುವುದಾಗಿ ಅವರು ಭರವಸೆ ನೀಡಿದರು

ಅದ್ದರಿಂದ ಇದನ್ನು ಮರುಬಳಕೆ ಮಾಡುವ ತಂತ್ರಜ್ಞಾನವನ್ನು ಸಿಪೆಟ್ ಅಭಿವೃದ್ದಿಪಡಿಸಿರುವುದು ಶ್ಲಾಘನೀಯ ಎಂದು ಸಚಿವರು ತಿಳಿಸಿದರು ಉಪಮುಖ್ಯಮಂತ್ರಿ ಡಾ

ಎನ್ ಅಶ್ವತ್ನಾರಾಯಣ ಮಾತನಾಡಿ ಬೆಂಗಳೂರಿನಂತಹ ಬೃಹತ್ ನಗರಕ್ಷೆ ಪ್ಲಾಸ್ಟಿಕ್ ಸಂಶೋಧನಾ ಕೇಂದ್ರದ ಸ್ಥಾಪನೆಯಿಂದ ಉಪಯೋಗವಾಗಿದೆ ಪ್ಲಾಸ್ಟಿಕ್ ಮರುಬಳಕೆ ಫಟಕವೊಂದನ್ನು ಸ್ಥಾಪಿಸುವ ಅಗತ್ಯವಿದೆ ಎಂದರು

ಸೋಮಣ್ಣ ತಿಳಿಸಿದ್ದಾರೆ

ಜೇನು ಕೃಷಿ ರೈತರ ಬದುಕಿನಲ್ಲಿ ಸುಧಾರಣೆ ತರುವುದರ ಜೊತೆಗೆ ತೋಟಗಾರಿಕೆ ಹಾಗೂ ಕೃಷಿ ಬೆಳೆಗಳ ಉತ್ಪಾದನೆ ಹೆಚ್ಚಿಸುವಲ್ಲಿ ಗಣನೀಯ ಪಾತ್ರ ವಹಿಸಲಿದೆ ಸರ್ಕಾರ ರೈತರ ಅಭ್ಯದಯಕ್ಕಾಗಿ ಜಾರಿಗೊಳಿಸುವ ಯೋಜನೆಗಳನ್ನು ಸಮರ್ಪಕವಾಗಿ ತಲುಪಿಸಲು ಅಧಿಕಾರಿಗಳು ದಕ್ಷತೆಯಿಂದ ಕಾರ್ಯ ನಿರ್ವಹಿಸಬೇಕು ಎಂದರು

ಸೌಟ್ಗ್ ಮತ್ತು ಗೈಡ್ಗ್ ಚಟುವಟಕೆಗಳಿಗೆ ಸರ್ಕಾರ ಅಗತ್ಯ ನೆರವು ನೀಡಲಿದ್ದು ಸ್ಥಳೀಯ ಸಂಸ್ಥೆಗಳು ಈ ದಿಸೆಯಲ್ಲಿ ಮುಂದಾಗಬೇಕೆಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಪ್ರತಿಪಾದಿಸಿದ್ದಾರೆ

ಭಾರತ್ ಸೈಟ್ಸ್ ಮತ್ತು ಗೈಡ್ಸ್ನ ರಾಷ್ಟೀಯ ಅಧ್ಯಕ್ಷ ಡಾ ಅನಿಲ್ ಕುಮಾರ್ ಜೈನ್ ಮಾತನಾಡಿ ರಾಜ್ಯದಲ್ಲಿ ಸೈಟ್ಸ್ ಮತ್ತು ಗೈಡ್ಸ್ ವತಿಯಿಂದ ಸ್ವಚ್ಛಭಾರತ ನೀರಿನ ಸಂರಕ್ಷಣೆ ಮೊದಲಾದ ವಿಶಿಷ್ಟ ಕಾರಕ್ಷಮಗಳನ್ನು ರೂಪಿಸಿರುವುದು ಶ್ಲಾಘನೀಯವಾಗಿದ್ದು ಅಂತಾರಾಷ್ಷೀಯ ಜಾಂಬ್ರೇಟ್ ಆಯೋಜಿಸಲು ಪ್ರಧಾನಮಂತ್ರಿಯವರೊಂದಿಗೆ ಚರ್ಚೆ ನಡೆಸಲಾಗುವುದು ಎಂದರು ಪ್ರತಿಭಟನೆಗಳ ನೆಪದಲ್ಲಿ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿ ಮಾಡುವವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ಉತ್ತರಪ್ರದೇಶ ಸರ್ಕಾರದ ಮಾದರಿಗೆ ತಮ್ಮ ಸಂಪೂರ್ಣ ಒಪ್ಪಿಗೆ ಇದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಾಲಾ ಶಿಕ್ಷಣ ಸಚಿವ ಎಸ್ ಸುರೇಶ್ಕುಮಾರ್ ಹೇಳಿದ್ದಾರೆ

ಸೇತುವೆ ಸೇರಿದಂತೆ ಇತರೆ ಮೂಲಸೌಕರ್ಯ ಕಲ್ಪಿಸುವ ಕಾಮಗಾರಿಗಳನ್ನು ಕೂಡಲೇ ಪೂರ್ಣಗೊಳಿಸಬೇಕು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಜಗದೀಶ್ ಶೆಟ್ಟರ್ ತಿಳಿಸಿದ್ದಾರೆ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಇಂದು ನಡೆದ ತ್ರೈಮಾಸಿಕ ಕೆ ಡಿ ಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು ಜನಸಂಚಾರಕ್ಷೆ ಅಗತ್ಯವಿರುವ ಮುಖ್ಯ ರಸ್ತೆಗಳು ಹಾಗೂ ಗ್ರಾಮೀಣ ರಸ್ತೆಗಳನ್ನು ದುರಸ್ತಿಗೊಳಿಸುವ ಕೆಲಸ ಹತ್ತು ದಿನಗಳಲ್ಲಿ ಪೂರ್ಣಗೊಳಿಸಬೇಕು ಎಂದರು

ಯೋಗದ ಪ್ರಾಮುಖ್ಯತೆ ಕುರಿತ ಸಂದರ್ಶನ ನೇರ ಪ್ರಸಾರದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಯೋಗ ತರಬೇತುದಾರರ ಸಲಹೆಗಳು ತಜ್ಞ ವೈದ್ಯರೊಂದಿಗೆ ಸಂದರ್ಶನಗಳು ಕೇಳುಗರೊಂದಿಗೆ ನೇರ ಸಂವಾದದಲ್ಲಿ ಅನಿಸಿಕೆಗಳು ಯೋಗ ಆರೋಗ್ಯದ ಮಾಹಿತಿ ಕೇಳುಗರ ಪತ್ರಾಧಾರಿತ ವಿಚಾರಗಳು ಅಂತಾರಾಷ್ಷೀಯ ಯೋಗ ದಿನಾಚರಣೆ ಸಮಾರಂಭದ ಆಯೋಜನೆಯ ಪ್ರಕಟಣೆ ಮತ್ತು ವರದಿ ಮುಂತಾದವುಗಳ ಪ್ರಸಾರವನ್ನು ಮಡಿಕೇರಿ ಆಕಾಶವಾಣಿ ಕೇಂದ್ರ ಪ್ರತಿ ನಿತ್ಯ ಒಂದು ತಿಂಗಳ ಕಾಲ ಪ್ರಸಾರ ಮಾಡಿತ್ತು

ಕನ್ನಡ ಮಸ್ತಕ ಖರೀದಿಗೆ ಅನುಸರಿಸುತ್ತಿರುವ ಮಾನದಂಡಗಳೇ ಆಂಗ್ಲ ಪುಸ್ತಕಗಳ ಖರೀದಿಗೂ ಅನ್ವಯವಾಗುತ್ತದೆ

ಸುರೇಶ್ಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ

ನರಸಿಂಹಸ್ವಾಮಿ ಅವರ ಮಣ್ಣತಿಥಿ ಮೈಸೂರು ಮಲ್ಲಿಗೆಯಂತಹ ಅದ್ದುತ ಕವನ ಸಂಕಲನಗಳನ್ನು ನಾಡಿನ ಮನೆಮನೆಗೆ ನೀಡಿದ ಅವರ ನೆನಪು ಚಿರನೂತನ ಎಂದು ಉಪಮುಖ್ಯಮಂತ್ರಿ ಡಾ